ಪಣಕಾಸು ಸಚಿವೆಯಾದ ನಂತರ ನಿರ್ಮಲಾ ಸೀತಾರಾಮನ್ ಮಂಡಿಸುತ್ತಿರುವ ಎರಡನೇ ಬಜೆಟ್ ಇದಾಗಿದೆ ವ್ಯಾಪಾರ ಮತ್ತು ವೇತನ ವರ್ಗ ಆಯವ್ದಯವನ್ನು ತುಂಬಾ ಉತ್ಸುಕತೆಯಿಂದ ಎದುರುನೋಡುತ್ತಿದೆ ಆರ್ಥಿಕ ಬೆಳವಣಿಗೆಯನ್ನು ತ್ವರಿತಗೊಳಿಸುವ ಮತ್ತು ಯುವಕರಿಗೆ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸುವ ಕ್ರಮಗಳನ್ನು ಹಣಕಾಸು ಸಚಿವೆ ಘೋಷಿಸುವ ಸಾಧ್ಯತೆ ಇದೆ

ಜಾಗತಿಕ ಆರ್ಥಿಕತೆ ಮಂದಗತಿಯ ಪೊರತಾಗಿಯೂ ಭಾರತ ಪೆಜ್ಜಿನ ಸಮತೋಲಿತ ಆರ್ಥಿಕತೆಯನ್ನು ಕಾಯ್ದುಕೊಂಡಿದೆ ಹೀಗಾಗಿ ಪಣಕಾಸು ಸಚಿವಾಲಯದ ಜವಾಬ್ದಾರಿ ಮತ್ತು ನಿರೀಕ್ಷೆಗಳನ್ನು ಹೆಚ್ಚಿಸಿದೆ

ಟ್ವೀಟ್ ಸಂದೇಶದಲ್ಲಿ ಅವರು ಉದ್ಯಮ ರಪ್ತು ಸುಗಮ ವಾಣಿಜ್ಯದ ಮೂಲಕ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಗುರಿ ಸಾಧಿಸಲು ಬಹುಮುಖಿ ಕಾರ್ಯತಂತ್ರವನ್ನು ಒತ್ತಿ ಹೇಳಿದೆ ಎಂದು ತಿಳಿಸಿದ್ದಾರೆ

ಈ ಬಾರಿಯ ಮೇಳದಲ್ಲಿ ಉಜ್ಲೇಕಿಸ್ತಾನ ಪಾಲುದಾರ ರಾಷ್ಟವಾಗಿ ಭಾಗವಹಿಸುತ್ತಿದೆ ಮತ್ತು ಹಿಮಾಜಲ ಪ್ರದೇಶ ಮೇಳದ ವಿಷಯ ವಸ್ತುವಾಗಿದೆ

ಭಾರತೀಯ ಚುನಾವಣಾ ಆಯೋಗ ನಿನ್ನೆ ನಡೆದ ವಿಶೇಷ ಸಭೆಯಲ್ಲಿ ದೆಹಲಿ ವಿಧಾನಸಭಾ ಚುನಾವಣೆಯ ಮತದಾನದ ಸನ್ನದ್ದತೆ ಕುರಿತು ವಿಸ್ತ್ವತ ಪರಶೀಲನೆ ನಡೆಸಿದೆ

ದೆಹಲಿಯ ಮುಖ್ಯ ಚುನಾವಣಾಧಿಕಾರಿ ಜಿಲ್ಲಾ ಚುನಾವಣಾಧಿಕಾರಿಗಳು ನೋಡಲ್ ಅಧಿಕಾರಿಗಳು ಮತ್ತು ಸ್ವಳೀಯ ಸಂಸ್ವೆಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು

ರಾಜ್ಞಸಭಾ ಅಧ್ಯಕ್ಷ ಎಂ ವೆಂಕಯ್ಯನಾಯ್ತು ಅವರು ನವದೆಹಲಿಯ ಸ್ವಗೃಹದಲ್ಲಿ ನಿನ್ನೆ ಸರ್ವಪಕ್ಷಗಳ ನಾಯಕರ ಸಭೆ ನಡೆಸಿದರು ಬಜೆಟ್ ಅಧಿವೇಶನದಲ್ಲಿ ಮೇಲ್ನನೆ ಕಲಾಪ ಸುಗಮವಾಗಿ ನಡೆಯಲು ಸಹಕಾರ ನೀಡುವಂತೆ ಕೋರಿದರು ಸಂಸತ್ತಿನಲ್ಲಿ ಬಜೆಟ್ ಅಂಗೀಕಾರಕ್ಕೂ ಮೊದಲೇ ಅಯಾ ಇಲಾಖೆಗೆ ಸಂಬಂಧಿಸಿದ ಸ್ವಾಯಿ ಸಮಿತಿಗಳು ವಿವಿಧ ಸಚಿವಾಲಯಗಳಿಂದ ಅನುದಾನದ ಬೇಡಿಕೆಗಳ ಕುರಿತು ವರದಿಗಳನ್ನು ಸಲ್ಲಿಸುವುದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಅವರು ಕರೆ ನೀಡಿದರು

ನಿನ್ನೆ ಮಧ್ಯಾಷ್ನ ನವದೆಹಲಿಯಿಂದ ಈ ವಿಮಾನ ವುಹಾನ್ಗೆ ಪ್ರಯಾಣ ಬೆಳೆಸಿತ್ತು ವುಹಾನ್ ನಲ್ಲಿರುವ ಇತರ ಭಾರತೀಯರನ್ನು ಕರೆತರಲು ಮತ್ತೊಂದು ವಿಮಾನ ಇಂದು ದೆಪಲಿ ವಿಮಾನನಿಲ್ದಾಣದಿಂದ ತೆರಳಲಿದೆ ಎಂದು ಏರ್ ಇಂಡಿಯಾ ವಕ್ತಾರ ನಿನ್ನೆ ತಿಳಿಸಿದ್ದಾರೆ

ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ನಿನ್ನೆ ಯುರೋಪಿಯನ್ ಒಕ್ಕೂಟದೊಂದಿಗೆ ಸ್ನೇಹಪರ ಸಹಕಾರದ ಹೊಸ ಯುಗದ ಭರವಸೆ ನೀಡಿದ್ದು ಬ್ರಿಟನ್ ಬಣದಿಂದ ಹೊರಹೋಗಲು ಸಿದ್ದತೆ ನಡೆಸಿದೆ

ರಕ್ಷಣಾ ಎಕ್ಸಮೊದಲ್ಲಿ ಪ್ರಥಮ ಬಾರಿಗೆ ಭಾರತ ಮತ್ತು ಆಫ್ರಿಕಾ ರಕ್ಷಣಾ ಸಭೆ ನಡೆಯಲಿದೆ ಎಂದು ರಕ್ಷಣಾ ಕಾರ್ಯದರ್ಶಿ ಡಾಕ್ಷರ್ ಅಜಯ್ ಕುಮಾರ್ ನಿನ್ನೆ ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ವಿವರಿಸಿದರು

ಈ ಮಧ್ಯ ಪುರುಷರ ಸಿಂಗಲ್ಸ್ ವಿಭಾಗದ ಫೈನಲ್ ಪಂದ್ಯ ನಾಳೆ ನಡೆಯಲಿದ್ದು ಸರ್ಬಿಯಾದ ನೊವಾಕ್ ಜೊಕೊವಿಕ್ ಮತ್ತು ಐದನೇ ಶ್ರೇಯಾಂಕಿತ ಆಸ್ವೀಯಾದ ಡಾಮಿನಿಕ್ ಧೀಮ್ ಎದುರಾಗಲಿದ್ದಾರೆ ಸೆಮಿಫೈನಲ್ ಪಂದ್ಯದಲ್ಲಿ ಜೊಕೊವಿಕ್ ರೋಜರ್ ಫೆಡರರ್ ಅವರನ್ನು ಮಣಿಸಿ ಫ್ಲೆನಲ್ ಪ್ರವೇತಿಸಿದ್ದರೆ ಥೀಮ್ ಜರ್ಮನಿಯ ಅಲೆಕ್ಸಾಂಡರ್ ಜ್ಲೆರೆವ್ ಅವರನ್ನು ಮಣಿಸಿ ಪ್ರಶಸ್ತಿ ಸುತ್ತು ತಲುಪಿದ್ದಾರೆ

ಆದರೆ ಅಂತಿಮ ಓವರ್ ನಲ್ಲಿ ಒತ್ತಡ ನಿಭಾಯಿಸಲು ವಿಫಲಗೊಂಡ ನ್ನೂಜಿಲೆಂಡ್ ನಾಲ್ಲು ವಿಕೆಟ್ ಕಳೆದುಕೊಂಡಿತು